ಬೆಂಗಲೂರಿನ ರಾಜಾಜಿನಗರದ ಕೆ ಎಲ್ ಇ ಇಂಟರ್ನ್ನಾಶನಲ್ ಸ್ಕೂಲ್ನಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಿಸಲು ಬೃಹತ್ ಪರದೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಎಸ್ ಸುರೇಶ್ಕುಮಾರ್ ಪ್ರಕಟನೆಯಲ್ಲಿ ತಿಳಿಸಿದ್ದಾರೆ

ರಾಜ್ಯಕ್ಷೆ ಎರಡು ದಿನಗಳ ಭೇಟ ನೀಡಿದ್ದ ಕೇಂದ್ರ ಗೃಹ ಖಾತೆ ಸಚವ ಅಮಿತ್ ಶಾ ಹುಬ್ಬಳ್ಳಿಯಲ್ಲಿ ನಿನ್ನೆ ಮಕ್ಕಳಿಗೆ ಪೊಲಿಯೋ ಹನಿ ಹಾಕಿ ಹೊಸ ದಿಲ್ಲಿಗೆ ತೆರಳಿದರು ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಗೃಹ ಖಾತೆ ಸಚಿವ ಬಸವರಾಜ್ ದೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ಕುಮಾರ್ ಕಟೀಲ್ ಈ ಸಂದರ್ಭದಲ್ಲಿ ಪೊಲಿಯೋ ಲಸಿಕೆ ಹಾಕಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪಲ್ಸ್ ಪೊಲಿಯೋ ಹಾಕಿಸುವ ಕುರಿತ ಅಪಪ್ರಚಾರಕ್ಕೆ ಪೋಷಕರು ಕಿವಿಗೊಡಬಾರದು ಕಡ್ವಾಯವಾಗಿ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು ಎಂದು ಮನವಿ ಮಾಡಿದರು

ಬಿಜೆಪಿಯ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಹಾ ಅವರೊಂದಿಗೆ ತಾವು ಸುದೀರ್ಘ ಚರ್ಚೆ ನಡೆಸಿದ್ದು ಸ್ವಿಟ್ಟರ್ಲ್ಯಾಂಡ್ನ ದಾವೋಸ್ನಿಂದ ಮರಳದ ಬಳಿಕ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಬಿ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವ ಆರ್ಥಿಕ ವೇದಿಕೆಯ ಸಮ್ಮೇಳನದಲ್ಲಿ ತಾವು ಪಾಲ್ಗೊಂಡು ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆ ಮತ್ತು ಬಂಡವಾಳ ಆಕರ್ಷಿಸಲು ಯೋಜಿತ ಸಿದ್ದತೆ ಮಾಡಿಕೊಂಡಿರುವುದಾಗಿ ಹೇಳಿದರು

ಇ ಒ

ರಾಜ್ಯದಲ್ಲಿ ಎಸ್ ಡಿ ಪಿ ಐ ಹಾಗೂ ಪಿ ಎಫ್ ಐ ಸಂಘಟನೆಗಳನ್ನು ನಿಷೇಧಿಸುವ ಕುರಿತು ಚಿಂತನೆ ನಡೆದಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಬಾತೆ ಸಚಿವ ಕೆ

ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸ್ ಡಿ ಪಿ ಐ ಹಾಗೂ ಪಿ ಎಫ್ ಐ ಸಂಘಟನೆಗಳ ಮೇಲೆ ನಿಗಾ ಇಡಲಾಗಿದೆ ಈ ಬಗ್ಗೆ ಕೇಂದ್ರ ಸರ್ಕಾರದ ಬಳಿ ವರದಿ ಇದೆ ಎಂದು ಹೇಳಿದರು

ಡಿ

ಕುಮಾರಸ್ವಾಮಿ ತಮ್ಮ ಬಗ್ಗೆ ಹಗುರವಾಗಿ ಟ್ವೀಟ್ ಮಾಡಿರುವುದು ಸರಿಯಲ್ಲ ಎಂದು ಈಕ್ವರಪ್ಪ ಪ್ರತಿಕ್ರಿಯಿಸಿದರು ದಲಿತರ ಮೇಲಿನ ದೌರ್ಜನ್ಹ ತಡೆ ಕಾಯ್ದೆ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಅವಶ್ಯಕತೆ ಇದೆ ಎಂದು ಸಮಾಜ ಕಲ್ಕಾಣ ಇಲಾಖೆಯ ಜಂಟ ನಿರ್ದೇಶಕ ಡಾಕ್ಟರ್ ಎನ್

ಮೈಸೂರಿನ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಸಹಯೋಗದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ

ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಆಯೋಜಿಸಿದ ಪರಿಶಿಪ್ಪ ಜಾತಿ ಮತ್ತು ಪರಿಶಿಪ್ಪ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಸಮಸ್ಯೆ ಮತ್ತು ಸವಾಲುಗಳು ಎಂಬ ವಿಷಯದ ಕುರಿತ ಎರಡು ದಿನಗಳ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಅವರು ಸಮಾರೋಪ ಭಾಷಣ ಮಾಡಿದರು ಶತಮಾನಗಳಂದಲೂ ದಲಿತರ ಮೇಲೆ ದೌರ್ಜನ್ತ ನಡೆಯುತ್ತ ಬಂದಿದ್ದು ದೇಶದ ವಿವಿಧ ರಾಜ್ಜಗಳಲ್ಲಿ ದಲಿತ ಸಮುದಾಯಗಳ ಮೇಲೆ ಇಂದಿಗೂ ದೌರ್ಜನ್ಯ ನಡೆಯುತ್ತಿರುವುದು ಆತಂಕದ ವಿಷಯ ಎಂದು ಡಾಕ್ಟರ್ ಮುನಿರಾಜು ಕಳವಳ ವ್ಯಕ್ತ ಪಡಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಪೌರತ್ವ ತಿದ್ದುಪಡಿ ಕಾಯ್ದೆ ಕೆಲ ದಮನಿತ ಅಲ್ಲಸಂಖ್ಯಾತ ಸಮುದಾಯಗಳ ವಲಸೆ ಬಂದ ಜನರಿಗೆ ಭಾರತೀಯ ನಾಗರಿಕತ್ವದ ಸಿಂಧುತ್ವ ನೀಡಲು ಜಾರಿಗೆ ತರಲಾದ ಕಾಯ್ದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ದಾರೆ ಚೆನ್ನೈನಲ್ಲಿ ನಾಗರಿಕರ ವೇದಿಕೆ ಆಯೋಜಿಸಿದ್ದ ಚಿಂತನ ಕೂಟದಲ್ಲಿ ಮಾತನಾಡಿದ ಸಚಿವರು ಅಕ್ಕಪಕ್ಕದ ರಾಷ್ಟಗಳಿಂದ ದೌರ್ಜನ್ಯಕ್ಕೆ ಈಡಾಗಿ ಭಾರತಕ್ಕೆ ವಲಸೆ ಬಂದ ವಿವಿಧ ಅಲ್ಲ ಸಂಖ್ಯಾತ ಸಮುದಾಯಗಳ ಜನರಿಗೆ ನಾಗರಿಕತ್ವ ನೀಡಲು ಈ ಕಾಯ್ದೆ ಜಾರಿಗೆ ಬಂದಿದೆ ಪ್ರಸ್ತುತ ತಿದ್ದುಪಡಿ ಭಾರತದಲ್ಲಿ ವಾಸವಾಗಿರುವ ಯಾವುದೇ ಸಮುದಾಯದ ನಾಗರಿಕರ ಹಕ್ಕುಗಳನ್ನು ಮೊಟಕುಗೊಳಿಸುವುದಿಲ್ಲ ಎಂದರು ಹಂಡೆ ಅರಸರು ರಾಷ್ಟೀಯ ವಿಚಾರ ಸಂಕಿರಣ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಮಾನಸೋಲ್ಲಾಸ ಸಭಾಂಗಣದಲ್ಲಿ ಇಂದು ಮತ್ತು ನಾಳೆ ಜರುಗಲಿದೆ ಕಲಬುರಗಿಯ ಚಾಲುಕ್ಕ ಸಂಸ್ಕೃತಿ ಅಧ್ಯಯನ ಪೀಠ ಧಾರವಾಡದ ಕರ್ನಾಟಕ ಶಾಸನ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಶಾಸನಶಾಸ್ತ ವಿಭಾಗ ಆಯೋಜಿಸಿರುವ ಈ ವಿಚಾರ ಸಂಕಿರಣದಲ್ಲಿ ವೀರ ವಜೀರ ಹಂಡೆ ಹನುಮಪ್ಪ ನಾಯಕ ರಾಷ್ಟೀಯ ಪ್ರಶಸ್ತಿಯನ್ನು ಹೆಸರಾಂತ ಸಂಕೋಧಕ ಪ್ರೊಫೆಸರ್ ಎಸ್

ಏಷ್ಯಾ ನಿಸರ್ಗದ ಅತ್ಯುತ್ತಮ ಛಾಯಾಚಿತ್ರ ಪಕ್ಷಿಗಳ ವಿಭಾಗದಲ್ಲಿ

ಹುಬ್ಬಳ್ಳಿ ಸಮೀಪದ ಗಾಮನಗಟ್ಟ ಗ್ರಾಮದ ಹೊರ ವಲಯದಲ್ಲಿ ಅವರು ಸೆರೆ ಹಿಡಿದ ಪೇಂಟೆಡ್ ಫ್ರ್ಯಾಂಕೋಲಿನ್ ಪಕ್ಷಿಯ ಚಿತ್ರಕ್ಕೆ

ಆಕಾಶವಾಣಿಯೊಂದಿಗೆ ತಮ್ಮ ಸಾಧನೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಸಿ

ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತ್ರದ್ದಾ ಭಕ್ತಿಯಿಂದ ನಿನ್ನೆ ಆಚರಿಸಿದ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ

ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದ ಎರಡನೇ ದಿನವಾದ ನಿನ್ನೆ ಕೃಷಿ ತಂತ್ರಜ್ಞಾನ ಸಲಹಾ ಕೇಂದ್ರಕ್ಕೆ ಸಾವಿರದ ಐನೂರು ರೈತ ಬಾಂಧವರು ಭೇಟ ನೀಡಿ ವಿಜ್ವಾನಿಗಳ ಜೊತೆ ತಮ್ಮ ವಿವಿಧ ಸಮಸ್ಥೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಂಡಿದ್ದಾಗಿ ವಿಸ್ತರಣಾ ನಿರ್ದೇಶಕರು ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆ

ನೃಪತುಂಗನ ನಾಡು ಕಲಬುರಗಿಯಲ್ಲಿ

ಪ್ರಚಾರ ಸಮಿತಿಯಿಂದ ಬಸ್ ನಿಲ್ಲಾಣದಲ್ಲಿ ತ್ರವ್ಯ ಮಾಧ್ಯಮದ ಮೂಲಕ ಪ್ರಚಾರ ಕಾರ್ಯ ನಿನ್ನೆಯಿಂದ ಎಲ್ಲ ಪ್ರಮುಖ ನಗರಗಳಲ್ಲಿ ಆರಂಭಗೊಂಡಿದೆ

ಪ್ರಸಾರ ಭಾರತಿ ಅಧ್ಯಕ್ಷ ಡಾಕ್ಟರ್ ಎ

ದಾವೋಸ್ನಿಂದ ಮರಳಿದ ಎರಡು ದಿನಗಳಲ್ಲಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು